ಎಸ್ ಐ ಆಸ್ಪತ್ರೆಗಳಲ್ಲಿ ಪ್ರಯೋಗಾಲಯ ಸ್ಮಾಪಿಸಲು ಕೇಂದ್ರಕ್ಕೆ ಪ್ರಸ್ತಾವ ಸಚಿವ ವೆಂಕಟರಮಣಪ್ಪ ಮಾಹಿತಿ

ಈಗ ವಾರ್ತೆಗಳ ವಿವರ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಎಲ್ಲ ಜಲಾಶಯಗಳು ಭರ್ತಿಯಾಗಿವೆ ಹೀಗಾಗಿ ರಾಜ್ಯದಲ್ಲಿ ಮತ್ತೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸುವ ಹಸಿರು ವಾತಾವರಣ ನಿರ್ಮಾಣವಾಗುವ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಹೆಚ್

ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತಮ್ಮ ಪತ್ನಿ ಅನಿತಾ ಅವರೊಂದಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭೇಟ ನೀಡಿ ಚಾಮುಂಡೇಶ್ವರಿ ದರ್ಶನ ಪಡೆದರು

ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಪಲವಾರು ವರ್ಷಗಳಿಂದ ರಾಜ್ಯ ನೀರಿನ ಕೊರತೆ ಎದುರಿಸುತ್ತಿತ್ತು

ಈ ಬಾರಿ ರಾಜ್ಯದ ನಾಲ್ಕೂ ಪ್ರಮುಖ ಜಲಾಶಯಗಳು ಭರ್ತಿಯಾಗಿವೆ ನಮ್ಮ ರೈತರು ನೆಮ್ಮದಿ ಪಡೆಯುವಂತಾಗಿದೆ ಈ ಸಂತೋಪದಲ್ಲಿ ತಾವು ಬಾಗಿನ ಅರ್ಪಿಸುತ್ತಿರುವುದಾಗಿ ತಿಳಿಸಿದರು ಉತ್ತರ ಕರ್ನಾಟಕದ ತುಂಗಭದ್ರಾ ಆಲಮಟ್ಟ ನಾರಾಯಣಪುರ ಜಲಾಶಯಗಳು ಸಹ ಭರ್ತಿಯಾಗಿದ್ದು ಅಲ್ಲಿಗೂ ತೆರಳಿ ಬಾಗಿನ ಅರ್ಪಿಸುವುದಾಗಿ ಮುಖ್ಯಮಂತ್ರಿ ಹೇಳದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಭಡ್ತಿ ಮೀಸಲಾತಿ ಕುರಿತಂತೆ ಸುದ್ದಿಗಾರರ ಪ್ರಕ್ಷೆಗೆ ಉತ್ತರಿಸಿದ ಅವರು ಈ ವಿಷಯ ಈಗ ನ್ಯಾಯಾಲಯದಮುಂದಿದ್ದು ನ್ಯಾಯಾಲಯದ ತೀರ್ಪಿನ ಅನ್ವಯ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದರು ಇದಕ್ಕೂ ಮುನ್ನ

ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಯವರು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದ ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಟೆಯನ್ನು ಸ್ವತಃ ಕಾವೇರಿ ತಾಯಿಯೇ ಪರಿಹರಿಸಿದ್ದಾಗಿ ಹೇಳಿದರು ಸರ್ಕಾರ ಹೊಸ ಕೃಷಿ ನೀತಿ ತರಲು ನಿರ್ಧರಿಸಿದ್ದು ರೈತರ ಉಳಿವಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಚಿಂತನೆ ನಡೆಬದೆ ರೈತರು ಆತ್ಮಹತ್ಯೆಗೆ ಶರಣಾಗಬಾರದು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಜಲ ಸಂಪನ್ನೂಲ ಸಚಿವ ಡಿ

ಶಿವಕುಮಾರ ಅವರು ನಾಡಿನ ನೆಮ್ನದಿ ಹಾಗೂ ರೈತರ ಸುಭೀಕ್ಷೆ ಕೋರಿ ಪೂಜಿ ಸಲ್ಲಿಸಿ

ಮೇಕೆದಾಟು ಯೋಜನೆ ಅನುಷ್ಠಾನದಿಂದ ತಮಿಳುನಾಡಿಗೂ ಅನುಕೂಲವಾಗಲಿದೆ ಎಂದು ಸಚಿವ ಶಿವಕುಮಾರ ಸ್ಪಷ್ಟಪಡಿಸಿದರು

ಮಹಾರಾಷ್ಟದ ವಿವಿಧ ಅಣೆಕಟ್ಟೆಗಳ ಪಾತ್ರದಲ್ಲಿ ಹಾಗೂ ರಾಜ್ಜದ ರಾಜಾಪುರ ಘಟಪ್ರಭಾ ಹಿಪ್ಪರಗಿ ಬ್ದಾರೇಜ್ಗಳು ಸೇರಿದಂತೆ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಪರಿದು ಬರುತ್ತಿರುವ ನೀರಿನ ಪ್ರಮಾಣ ಅಧಿಕಗೊಂಡಿದೆ

ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿದೆ ಜಿಲ್ಲೆಯ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿ ಪ್ರವಾಹ ಸದೃಷ ಸ್ವಿತಿ ನಿರ್ಮಾಣಗೊಂಡ ಹಿನ್ನೆಲೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ತಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿ ತಹಶೀಲ್ದಾರ್ ಪ್ರಸನ್ನ ಆದೇಶ ಹೊರಡಿಸಿದ್ದಾರೆ ಭಾರೀ ಮಳೆಯಿಂದ ನಷ್ಟವಾಗಿರುವ ಶಿವಮೊಗ್ಗ ಜಿಲ್ಲೆಯ ಸೊರಬ ಹಾಗೂ ಸಾಗರ ತಾಲೂಕಿನ ಕೆಲ ಪ್ರದೇಶಗಳಿಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಬಳಿಕ ಸೊರಬ ಮತ್ತು ಸಾಗರ ಭಾಗಗಳಲ್ಲಿ ಅತಿಯಾದ ಮಳೆಯಿಂದ ನ್ ಸಾವಿರ ಎಕರೆ ಜಮೀನಿನಲ್ಲಿ ಬೆಳೆ ನಾಶವಾಗಿದೆ ಜಿಲ್ಲಾಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ಅಗತ್ಯ ಪರಿಹಾರ ಒದಗಿಸಬೇಕು ಸಂಕ ಕಾಲುವೆಯಲ್ಲಿ ಸಾವನ್ನಪ್ಪಿದ ವಿದ್ಯಾರ್ಥಿನಿಗೂ ಪರಿಹಾರ ನೀಡಬೇಕು ಎಂದು ಯಡ್ಕೂರಪ್ಪ ಆಗ್ರಹಿಸಿದರು

ಶೀಘದಲ್ಲೇ ಅನುಮತಿ ದೊರೆಯಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ವೆಂಕಟರಮಣಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಎಸ್ಐ ಆಸ್ಪತ್ರೆಗಳಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಉನ್ನತ ದರ್ಜೆಯ ಪ್ರಯೋಗಾಲಯ ಇಲ್ಲದೇ ಇರುವುದರಿಂದ ಬೇರೆ ಆಸ್ತತೆಗೆ ಶಿಫಾರಸು ಮಾಡಬೇಕಾಗಿತ್ತು ಅದರ ಬದಲು ಇಎಸ್ಐ ಆಸ್ಪತ್ರೆಯಲ್ಲೇ ಪ್ರಯೋಗಾಲಯ ಸ್ಥಾಪನೆ ಮಾಡುವುದರಿಂದ ಕಾರ್ಮಿಕರ ಕುಟುಂಬಗಳಿಗೆ ಅನುಕೂಲವಾಗುವುದು ಎಂದು ಹೇಳಿದರು ಬಡ್ತಿ ಮೀಸಲಾತಿ ಕಾಯ್ದೆ ಜಾರಿಗೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎನ್

ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಡ್ತಿ ಮೀಸಲಾತಿ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ

ಬಳಿಕ ಮಸೂದೆಯನ್ನು ಚಾರಿಗೆ ತರಲು ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರ ಶೋಷಿತರ ಪರವಾಗಿದ್ದು ಈ ಬಗ್ಗೆ ಶಾಂತಿಯುತವಾಗಿ ಶ್ರತಿಭಟನೆ ನಡೆಸಲಿ ಎಂದು ಸಚಿವರು ಮನವಿ ಮಾಡಿದರು ಪತ್ರಕರ್ತೆ ವಿಚಾರವಾದಿ ಗೌರಿ ಲಂಕೇಶ್ ಹತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಮತ್ತೊಬ್ಬ ಶಂಕಿತನನ್ನು ಬಂಧಿಸಿದ್ದು

ಈ ಬಂಧನದ ವಿಷಯವನ್ನು ದೃಢಪಡಿಸಿರುವ ಗೃಹ ಖಾತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಯ ಬಂಧನದಿಂದ ತನಿಖೆಗೆ ಬಹಳಷ್ಟು ನೆರವಾಗಲಿದ್ದು ತನಿಖೆ ಶೀಘದಲ್ಲೇ ಕೊನೆಗೊಳ್ಳುವುದೆಂಬ ವಿಶ್ವಾಸವಿದೆ ಎಂದಿದ್ದಾರೆ ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ಅವರ ಸಹೋದರ ದೂರು ನೀಡಿದ್ದು ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಗದಗ ಜಿಲ್ಲೆ ನರಗುಂದ ಪಟ್ಟಣಕ್ಕೆ ಬಂಡಾಯದ ನಗರಿ ಎಂಬ ಮತ್ತೊಂದು ಹೆಸರಿದೆ

ಅಂದು ನವಲಗುಂದದಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿಯೂ ನವಲಗುಂದ ತಾಲೂಕಿನ ಅಳಗವಾಡಿಯ ರೈತ ಬಸಪ್ಪ ಲಕ್ಕುಂಡಿ ಸಾವನ್ನಪ್ಪಿದರು ಗೋಲಿಬಾರ್ ನಡೆಸಿದ ಪಿಎಸ್ಐ ಪಟೇಲ್ ಕೂಡ ರೈತರ ಆಕ್ರೋಶಕ್ಕೆ ಸಿಲುಕಿ ಮೃತಪಟ್ಟದ್ದರು ಮುಖ್ಯಮಂತ್ರಿ ಗುಂಡೂರಾವ್ ನೇತೃತ್ವದ ಅಂದಿನ ಸರ್ಕಾರ ನಂತರ ನರಗುಂದ ಭಾಗದಲ್ಲಿ ನೀರಾವರಿಗಾಗಿ ಕಾಲುವೆ ನಿರ್ಮಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಲು ಮಹತ್ವದ ಯೋಜನೆಗೆ ಚಾಲನೆ ನೀಡಿತ್ತು ಈ ಹೋರಾಟ ನರಗುಂದ ನವಲಗುಂದ ರೈತ ಬಂಡಾಯವಾಗಿ ಇಂದು ರೈತ ಹುತಾತ್ಮ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತಿದೆ ರೈತ ಸಂಘಗಳ ಮುಖಂಡರು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಹುತಾತ್ನ ದಿನಾಚರಣೆ ಹಿನ್ನೆಲೆ ನರಗುಂದ ಬಂದ್ಗೆ ಹಲವಾರು ಸಮಘಟನೆಗಳು ಕರೆ ನಿಡಿದ್ದು ಈ ಸಂಬಂಧ ನರಗುಂದ ಪಟ್ಟಣದಲ್ಲಿ ಬಿಗಿ ಭದ್ರತಾ ಮ್ಯವಸ್ಥೆ ಕಲ್ಪಿಸಲಾಗಿದೆ

ಹೊಸದಾಗಿ ಆನ್ಲೈನ್ ಮೂಲಕ ಪಡಿತರ ಚೀಟಿಯಲ್ಲಿ ಕುಟುಂಬ ಸದಸ್ಕರ ಹೆಸರನ್ನು ಸೇರಿಸುವಾಗ ವೈಯಕ್ತಿಕ ಆದಾಯ ಪ್ರಮಾಣ ಪತ್ರದ ಅಗತ್ತವಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಬಿ

ಮಂಗಳೂರಿನಲ್ಲಿ ಪಡಿತರ ಇಲಾಖೆಯ ಪ್ರಗತಿ ಪರಿತೀಲನೆ ನಡೆಸಿದ ಸಚಿವರು ಪಡಿತರ ಚೀಟಿಯ ಸುಗಮ ವಿತರಣೆಗೆ ಅನುಕೂಲವಾಗುವಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು

ಪ್ರಯೋಗಾಲಯದ ಮುಖ್ಯಸ್ವ ಡಾಕ್ಟರ್ ಭೀಮಣ್ಣ ಮಾತನಾಡಿ ರೈತರು ತಮ್ಮ ಆಹಾರ ಉತ್ಪನ್ನಗಳನ್ನು ರಘ್ತು ಮಾಡಲು ಈ ಪ್ರಯೋಗಾಲಯದಿಂದ ಪರೀಕ್ಷೆ ಮಾಡಿಸಿದರೆ ವಿದೇತಗಳಲ್ಲಿ ಉತ್ತಮ ಮಾರುಕಟ್ಟೆ ಬೆಲೆ ಹಾಗೂ ಗುಣಮಟ್ಟ ವಿಶ್ಲೇಷಣೆ ಖಾತ್ರಿಯಾಗಲಿದೆ ಎಂದರು

ಜಗತ್ತಿನ ಅತಿಸೂಕ್ಷ್ಮ ಜೀವಿ ವೈವಿಧ್ಯ ಪ್ರದೇಶವಾದ ಪಶ್ಚಿಮ ಘಟ್ಟದ ನದಿಗಳ ದಿಕ್ಕು ತಿರುಗಿಸುವ ಅರಣ್ಯ ನಾಶದ ಯೋಜನೆಗಳನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೈಗೆತ್ತಿಕೊಳ್ಳಬಾರದು ನದಿ ಕಣಿವೆಗಳ ಉಳವಿನ ಸಲುವಾಗಿ ಇಂಥ ಪ್ರಕ್ರಿಯೆಗಳನ್ನು ನಿಲ್ಲಿಸಬೇಕು ಎಂದು ಶಿರಸಿಯಲ್ಲಿ ನಡೆದ ಪಶ್ಚಿಮ ಘಟ್ಟ ಉಳಿಸಿ ಸಮಾವೇಶ ಆಗ್ರಹಿಸಿದೆ

ಎಸ್ ಐ ಆಸ್ಪತ್ರೆಗಳಲ್ಲಿ ಪ್ರಯೋಗಾಲಯ ಸ್ಮಾಪಿಸಲು ಕೇಂದ್ರಕ್ಕೆ ಪ್ರಸ್ತಾವ ಸಚಿವ ವೆಂಕಟರಮಣಪ್ಪ ಮಾಹಿತಿ ಬಡ್ತಿ ಮೀಸಲಾತಿ ಕಾಯ್ದೆ ಜಾರಿಗೆ ರಾಜ್ಯ ಸರ್ಕಾರ ಬದ್ಧ ಸಚಿವ ಎನ್